ರಾಜಸ್ತಾನದ ಟೊಂಕ್ನಲ್ಲಿಂದು ಸಾರ್ವಜನಿಕ ರ್ನಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಕಾಶ್ತೀರಕ್ಕಾಗಿ ನಮ್ನ ಹೋರಾಟವೇ ಹೊರತು ಕಾಶ್ಮೀರಿಗಳ ವಿರುದ್ದ ಅಲ್ಲ ಎಂದು ಸ್ಪಷ್ಟಪಡಿಸಿದರು ಭಯೋತ್ವಾದನೆಯಿಂದ ಕಾಶ್ಮೀರದ ಜನರು ಸಾಕಷ್ಟು ನರಳಿದ್ದಾರೆ ಅವರಿಗೆ ದೇಶದ ಇನ್ನುಳಿದ ಜನರು ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ ಕಾಶ್ಮೀರದ ಪ್ರತಿ ಪ್ರಜೆಗೆ ಭದ್ರತೆ ಮತ್ತು ರಕ್ಷಣೆ ಒದಗಿಸುವುದು ದೇಶದ ನಾಗರಿಕರೆಲ್ಲರ ಜವಾಬ್ದಾರಿ ಎಂದರು ಪುಲ್ಲಾಮಾ ಉಗ್ರರ ದಾಳಿಯನ್ನು ಇಡೀ ವಿಶ್ವವೇ ಖಂಡಿಸಿದೆ ವಿಶ್ವದ ಬಹುತೇಕ ರಾಷ್ಟಗಳು ಭಾರತದ ಜೊತೆ ನಿಂತಿವೆ ಭಯೋತ್ಪಾದಕರ ಕಾರ್ಖಾನೆಯನ್ನು ಕರಗಿಸುವ ತನಕ ದೇಶಕ್ಕೆ ಶಾಂತಿ ಮರಳದು ಭಯೋತ್ಪಾದನೆಯ ಪುಟ್ಲಡಗಿಸಲು ಭಾರತ ವೇಗದ ಹೆಜ್ಜೆ ಇಟ್ಟಿದೆ ಭಯೋತ್ವಾದನೆಯನ್ನು ನಿರ್ಮೂಲನೆ ಮಾಡುವುದೇ ಭಾರತದ ಹೊಸ ನೀತಿ ಮತ್ತು ಪದ್ದತಿಯಾಗಿದೆ ಎಂದು ಅವರು ಎಚ್ಚರಿಸಿದರು

ದೆಹಲಿಯಲ್ಲಿ ಜಾಗತಿಕ ಉದ್ದಿಮೆದಾರರ ಸಮಾವೇಶವನ್ನು ಉದ್ದೇತಿಸಿ ಮಾತನಾಡಿದ ಅವರು ದೇಶ ಅಪರಿಮಿತ ನವೋದ್ಧಮಗಳನ್ನು ಹೊಂದಬೇಕು ಮತ್ತು ನವೀಕರಿಸಬಹುದಾದ ಇಂಧನ ಮೂಲಗಳೆಡೆಗೆ ಜಗತ್ತನ್ನು ಕೊಂಡೊಯ್ಲುವಲ್ಲಿ ಮುಂಚೂಣಿಯಲ್ಲಿರಬೇಕು ಎಂದು ತಾವು ಬಯಸುವುದಾಗಿ ತಿಳಿಸಿದರು

ತಮ್ಮ ಈ ಮುನ್ನೋಟ ಹಿಂದಿನ ಸಾಕಷ್ಟು ಸಮಸ್ಥೆಗಳನ್ನು ಪರಿಹರಿಸುವುದಲ್ಲದೆ ಭವಿಷ್ಣದ ಸವಾಲುಗಳನ್ನು ಎದುರಿಸುವುದೂ ಆಗಿದೆ ಎಂದು ಅವರು ಪ್ರತಿಪಾದಿಸಿದರು ಎನ್ಡಿಎ ಸರ್ಕಾರದ ಕಳೆದ ನಾಲ್ಲು ವರ್ಷಗಳ ಆಡಳಿತ ಅವಧಿಯಲ್ಲಿ ದೇಶ ಈ ಎಲ್ಲ ಹಿಂಜರಿಕೆ ಸ್ಥಿತಿಯಿಂದ ವಿಶ್ವಾಸದೆಡೆಗೆ ಸಾಗುತ್ತಿದೆ ಅಡೆತಡೆಗಳು ಆಯ್ಕೆಗಳಗೆ ದಾರಿ ಮಾಡಿಕೊಡುತ್ತಿವೆ

ಜೆಎಸ್ಟಿಯಂತಪ ಆರ್ಥಿಕ ಸುಧಾರಣಾ ಕ್ರಮಗಳಿಂದ ಜಿಡಿಪಿ ಪ್ರಗತಿ ಏರಿಕೆಗೆ ಗಟ್ಟಿ ಅಡಿಪಾಯ ಹಾಕಲಾಗಿದೆ ಎಂದು ಅವರು ಸಮರ್ಥಿಸಿಕೊಂಡರು

ವಾಹನ ನಿಲುಗಡೆ ಮೈದಾನದಲ್ಲಿ ಬೆಳೆದಿದ್ದ ಒಣ ಹುಲ್ಲಿಗೆ ಆಕಸ್ಟಿಕ ಬೆಂಕಿ ತಗುಲಿದ ಪರಿಣಾಮ ಅನಾಹುತ ಸಂಭವಿಸಿರಬಹುದೆಂದು ಅಗ್ನಿಶಾಮಕ ಅಧಿಕಾರಿಗಳು ತಿಳಿಸಿರುವುದಾಗಿ ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ಬೆಂಕಿ ನಿಯಂತ್ರಿಸಲಾಗಿದ್ದು ಏರೋ ಇಂಡಿಯಾ ಪ್ರದರ್ಶನಕ್ಕೆ ಬರುವ ಪ್ರೇಕ್ಷಕರು ಆತಂಕಪಡುವ ಅಗತ್ಯವಿಲ್ಲ ಎಂದು ರಾಜ್ಯ ಅಗ್ನಿಶಾಮಕ ದಳದ ಸೇವಾ ವಿಭಾಗದ ಡಿಜಿಪಿ ಎಂ

ರೆಡ್ಡಿ ತಿಳಿಸಿದ್ದಾರೆ ವ್ಲೆಮಾನಿಕ ಪ್ರದರ್ಶನ ವೀಕ್ಷಣೆಗೆ ಇಂದು ಸಾರ್ವಜನಿಕರಿಗೆ ಅವಕಾಶವಿದ್ದ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಲೆಯಲ್ಲಿ ಜನರು ಆಗಮಿಸಿದ್ದರು ಆಕಸ್ಕಿಕ ಬೆಂಕಿ ಅನಾಹುತದ ಸ್ವಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಕುಂಭ್ಗೆ ಭೇಟಿ ನೀಡಲಿದ್ದಾರೆ ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲೀಕರಣ ಸಚಿವಾಲಯ ಆಯೋಜಿಸಿರುವ ಸ್ವಚ್ವ ಕುಂಭ್ ಸ್ವಚ್ವ ಆಭಾರ್ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಸಫಾಯಿ ಕರ್ಮಚಾರಿಗಳು ಮತ್ತು ಸ್ವಚ್ಛತಾ ಕಾರ್ಮಿಕರಿಗೆ ಪ್ರಧಾನಿಯವರು ಸ್ವಚ್ವ ಕುಂಭ್ ಸ್ವಚ್ವ ಆಭಾರ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಕುಂಭ್ ಪವಿತ್ರ ಕ್ಷೇತ್ರದ ಸ್ವಚ್ಛತೆಗೆ ನಿರ್ಣಾಯಕ ಪಾತ್ರ ವಹಿಸಿದ ಮೊಲೀಸ್ ಸಿಬ್ಬಂದಿ ನಾವಿಕರು ಸಫಾಯಿ ಕರ್ಮಚಾರಿಗಳು ಮತ್ತು ಕಾರ್ಮಿಕರಿಗೆ ಈ ಪ್ರಶಸ್ತಿ ಲಭಿಸಲಿದೆ

ನಂತರ ಅವರು ಆಯ್ದ ರೈತರಿಗೆ ಇದೇ ಯೋಜನೆಯ ಪ್ರಮಾಣ ಪತ್ರ ವಿತರಿಸಲಿದ್ದಾರೆ ಪಿಎಂ ಕಿಸಾನ್ ಫಲಾನುಭವಿಗಳ ಜೊತೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ

ವಿದೇಶಾಂಗ ವ್ಲವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಅವರು ಈ ಅಧಿವೇಶನದ ಗೌರವ ಅತಿಥಿಯಾಗಿದ್ದು ಉದ್ವಾಟನಾ ಸಮಾರಂಭ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಸಂಯುಕ್ತ ಅರಬ್ ಎಮಿರೇಟ್ಸ್ನ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಝಾಯೆದ್ ಅಲ್ ನಹ್ಲಾನ್ ಅವರ ಆಮಂತ್ರಣದ ಮೇರೆಗೆ ಸುಷ್ನಾ ಅವರು ಎರಡು ದಿನಗಳ ಅಧಿವೇಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಶ್ನೇತ ಭವನದಲ್ಲಿಂದು ಚೀನಾ ವ್ಲಾಪಾರ ನಿಯೋಗದ ಜೊತೆ ಮಾತುಕತೆ ನಡೆಸಿದ ನಂತರ ಓವಲ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಉಗ್ರರ ದಾಳಿ ನಂತರ ಭಾರತ ಮತ್ತು ಪಾಕಿಸ್ತಾನದ ಪರಿಸ್ತಿತಿ ಅತ್ಯಂತ ಅಪಾಯಕಾರಿಯಾಗಿವೆ ಭಾರತ ಬಲಿಷ್ನ ದಾಳಿ ನಡೆಸುವ ಸಾಧ್ಯತೆಗಳು ಇವೆ ಎಂದು ಅವರು ತಿಳಿಸಿದರು

ಲಕ್ನೋನಲ್ಲಿ ಅಪಲೋ ಮೆಡಿಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅವರು ಉದ್ವಾಟಿಸಲಿದ್ದಾರೆ ಕಾನ್ದುರದಲ್ಲಿರುವ ಡಿ ಎ ವಿ ಕಾಲೇಜಿನ ದಶಮಾನೋತ್ಲವ ಕಾರ್ಯಕ್ರಮವನ್ನು ರಾಷ್ಷಪತಿಯವರು ಸೋಮವಾರ ಉದ್ಘಾಟಿಸಲಿದ್ದಾರೆ ಅಲ್ಲದೆ ಕಾನ್ವುರದಲ್ಲಿ ಏರ್ಪಡಿಸಿರುವ ಪಳೆಯ ವಿದ್ಯಾರ್ಥಿಗಳ ಸಂಘದ ಸಮಾವೇಶ ಮತ್ತು ಬಿ ಎನ್ ಎಸ್ಡಿ ಅಂತರ ಕಾಲೇಜು ಹಾಗೂ ಶಿಕ್ಷಾ ನಿಕೇತನದ ವಾರ್ಷಿಕೋತ್ತವದಲ್ಲಿ ಅವರು ಭಾಗವಹಿಸಲಿದ್ದಾರೆ ನಂತರ ಅವರು ಕಾನ್ವುರದಲ್ಲಿರುವ ಧಮ್ಮ ಕಲ್ಯಾಣ ಅಂತಾರಾಷ್ವೀಯ ಧಾನ್ಯ ಕೇಂದ್ರದ ನೂತನ ಕಟ್ಟಡವನ್ನು ಉದ್ವಾಟಿಸಲಿದ್ದಾರೆ

ರಾಜ್ಜದ ಗೋಲಾಘಾಟ್ ಜೆಲ್ಲೆಯಲ್ಲಿ ಹೆಚ್ಚನ ಸಂಖ್ತೆಯ ಸಾವುಗಳಾಗಿರುವುದಾಗಿ ವರದಿಯಾಗಿದೆ ಜೋರ್ಪಟ್ನಲ್ಲೂ ಜನರು ಸಾವಿಗೀಡಾಗಿದ್ದಾರೆ ಎಂದು ಗೃಹ ಇಲಾಖೆಯ ಉನ್ನತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕಳ್ಳಬಟ್ಟಿ ಸೇವನೆಯಿಂದ ತೀವ್ರ ಅಸ್ವಸ್ಥರಾಗಿರುವ ಪಲವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಗೋಲಾಘಾಟ್ ಜೆಲ್ಲಾಧಿಕಾರಿ ತಿಳಿಸಿದ್ದಾರೆ

ಅಸ್ವಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ತುರ್ತುಸಭೆ ನಡೆಸಿದ್ದು ಈ ದುರಂತಕ್ಕೆ ಕಾರಣರಾದವರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಸೂಚಿಸಿದ್ದಾರೆ

ಚೌರಿ ಪ್ರದೇಶದಲ್ಲಿ ಮಧ್ಯಾಷ್ನ ಸಂಭವಿಸಿದ ಪ್ರಬಲ ಸ್ಫೋಟದಲ್ಲಿ ಕಾರ್ಪೆಟ್ ಫ್ಯಾಕ್ಟರಿಯ ಕಟ್ಟಡ ಕುಸಿದಿದ್ದೇ ಈ ದುರಂತಕ್ಕೆ ಕಾರಣ ಇನ್ನೂ ಹಲವರು ಕಟ್ಟಡದ ಅವಶೇಷಗಳಡಿ ಸಿಲುಕಿರುವ ಸಾಧ್ಯತೆಯಿದೆ ಎನ್ಡಿಆರ್ಎಫ್ನ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು ವಿಧಿ ವಿಜ್ಞಾನ ತಂಡಗಳು ತನಿಖೆ ನಡೆಸುತ್ತಿವೆ

ಈ ಕಾರ್ಯಕ್ರಮವು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವಾಲಯ ಆಕಾಶವಾಣಿ ಮತ್ತು ದೂರದರ್ಶನ ಸುದ್ಲಿವಾಹಿನಿಗಳ ಯೂಟ್ಲೂಬ್ ಚಾನೆಲ್ಗಳಲ್ಲಿ ಮೂಡಿಬರಲಿದೆ

ಹಿಂದಿ ಪ್ರಸಾರದ ನಂತರ ಆಕಾಶವಾಣಿಯು ಎಲ್ಲಾ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ

ಈ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಬಂದಿರುವ ಮೊದಲ ಚಿನ್ನದ ಪದಕ ಇದಾಗಿದೆ